ಬಿಜೆಪಿ ಆಡಳಿತದ ವರ್ಷಾಚರಣೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನ ಮಂತ್ರಿ ನರೇಂದ್ರಮೋದಿ ಇಂದು ಹಿಮಾಚಲ ಪ್ರದೇಶಕ್ಕೆ ಭೇಟ

ಲೋಕಸಭೆಯಲ್ಲಿ ಮುಸ್ಲಿಂ ಮಹಿಳೆಯರ ವಿವಾಹ ಕುರಿತ ಹಕ್ಕುಗಳ ರಕ್ಷಣೆ ಮಸೂದೆ ಅಂಗೀಕಾರಗೊಳ್ಟಬೇಕಿದೆ ತ್ರಿವಳಿ ತಲಾಖ್ ಪದ್ಗತಿಯನ್ನು ಕಾನೂನುಬಾಹಿರಗೊಳಿಸುವ ಶಿಫಾರಸ್ತು ಕುರಿತ ಮಸೂದೆ ಇದಾಗಿದೆ

ರಫೇಲ್ ವಿಮಾನ ಪ್ರಕರಣ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟುವ ವಿಚಾರ ಅಂಧ್ರಪ್ರದೇಶಕ್ಷೆ ವಿಶೇಷ ಪ್ಯಾಕೇಜ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಕಾಂಗ್ರೆಸ್ ಎಐಎಡಿಎಂಕೆ ಡಿಎಂಕೆ ಟಿಡಿಪಿ ಮತ್ತಿತರ ಪಕ್ಷಗಳು ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಿವೆ ಕಂಪ್ಲೂಟರ್ ದತ್ತಾಂಶ ಪಡೆಯಲು ವಿವಿಧ ತನಿಖಾ ಏಜೆನ್ನಿಗಳಿಗೆ ಅಧಿಕಾರ ನೀಡಿದ ಸರ್ಕಾರಿ ಆದೇಶ ವಿರೋಧಿಸಿ ಕಳೆದ ಶುಕ್ರವಾರ ರಾಜ್ಯಸಭೆಯಲ್ಲಿ ವಿರೋಧಪಕ್ಷಗಳು ಪ್ರತಿಭಟನೆ ನಡೆಸಿದವು ಇದಲ್ಲದೇ ರಫೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ನು ಹೇಳಿದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಸದಸ್ಗರು ಸಹ ಎರಡೂ ಸದನಗಳಲ್ಲಿ ಘೋಷಣೆ ಕೂಗಿದ್ದರು

ಭವಿಷ್ಣದಲ್ಲಿ ರಿಮೋಟ್ ಕಂಟ್ರೋಲ್ ಮೂಲಕ ಸ್ತೋಟ ಮತ್ತು ಆತ್ಪಹತ್ಯಾ ದಾಳಗಳನ್ನು ನಡೆಸಲು ಈ ಸಂಘಟನೆ ಸಿದ್ದತೆ ನಡೆಸಿತ್ತು ದೆಹಲಿ ಎನ್ಸಿಆರ್ ಮತ್ತು ಸುತ್ತಮುತ್ತಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಭಯೋತ್ಪಾದನಾ ದಾಳಿ ನಡೆಸಲು ಈ ಸಂಘಟನೆ ಉದ್ದೇಶಿಸಿತ್ತು ಉತ್ತರ ಪ್ರದೇಶದ ಅಮ್ರೋಹಾ ನಗರದ ನಿವಾಸಿ ಮುಫ್ಟಿ ಸೋಹೇಲ್ ಎಂಬಾತ ಇದರ ಪ್ರಮುಖ ರೂವಾರಿಯಾಗಿದ್ದಾನೆ ಎಂದು ಅವರು ಹೇಳಿದ್ದಾರೆ

ಅಲ್ಲಿ ಒಂದು ವರ್ಷದ ಬಿಜೆಪಿ ಆಡಳಿತದ ವರ್ಷಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸರ್ಕಾರದ ಸಾಧನೆಗಳನ್ನು ಬಂಬಿಸುವ ದಾಖಲೆಯನ್ನು ನರೇಂದ್ರ ಮೋದಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಕಾಂಗ್ರಾ ಜಿಲ್ಲೆಯ ಧರ್ಮತಾಲಾದಲ್ಲಿ ಪ್ರಧಾನ ಮಂತ್ರಿಯವರು ಸಾರ್ವಜನಿಕ ರ್ಯಾಲಿಯೊಂದನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ರಾಜಸ್ತಾನದ ಉಸ್ತುವಾರಿ ವಹಿಸಿಕೊಡಲಾಗಿದೆ ಸಾಮಾಜಿಕ ನ್ಲಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಉತ್ತರಾಖಂಡ್ ಉಸ್ತುವಾರಿಯಾಗಿ ನೇಮಿಸಲಾಗಿದೆ ಗೋವರ್ಧನ್ ಜಡಾಪಿಯಾ ಪಕ್ಷದ ಉಪಾಧ್ಯಕ್ಷ ದುಶ್ಯಂತ್ ಗೌತಮ್ ಮತ್ತು ನರೋತಮ್ ಮಿಶ್ರಾ ಅವರು ಉತ್ತರ ಪ್ರದೇಶದ ಉಸ್ಸುವಾರಿ ಹೊಣೆ ವಹಿಸಿಕೊಳ್ಳಲಿದ್ದಾರೆ ಇತರ ರಾಜ್ಯಗಳಿಗೆ ಕೂಡಾ ಬಿಜೆಪಿ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಭೂತಾನ್ ಪ್ರಧಾನಮಂತ್ರಿ ಡಾ ಲೋಟೋ ಶೇರಿಂಗ್ ಅವರು ಮೂರು ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ಉಭಯ ದೇಶಗಳ ನಡುವೆ ಚಿಪಚಾರಿಕ ರಾಜತಾಂತ್ರಿಕ ಬಾಂಧವ್ಯ ವಿಸ್ತರಣೆಯ ಸುವರ್ಣ ಮಹೋತ್ಲವದ ಸಮಯದಲ್ಲಿ ಭೂತಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಕೆ ಗೋಖಲೆ ಅವರು ಇಂದು ಭೂತಾನ್ ಪ್ರಧಾನಿಯವರನ್ನು ಭೇಟಿಯಾಗಲಿದ್ದಾರೆ

ಶೇರಿಂಗ್ ಅವರಿಗೆ ನಾಳೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ಲಾಗತ ಕೋರಲಾಗುವುದು ಭೂತಾನ್ ಪ್ರಧಾನಿಯವರು ಮಹಾತ್ಮಾಗಾಂಧಿ ಸ್ಕಾರಕಕ್ಕೆ ಗೌರವ ನಮನ ಸಲ್ಲಿಸಲಿದ್ದಾರೆ ಹಾಗೂ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ವೆಂಕಯ್ಯನಾಯ್ದ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಹಣಕಾಸು ಸಚಿವ ಅರುಣ್ ಜೀಟ್ಲೆ ವಾಣಿಜ್ಯ ಸಚಿವ ಸುರೇಶ್ ಶ್ರಭು ಮತ್ತು ಇಂಧನ ಸಚಿವ ಆರ್ ಕೆ ಸಿಂಗ್ ಸಹ ಶೇರಿಂಗ್ ಅವರೊಂದಿಗೆ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಅವರು ಇಂದು ನವದೆಹಲಿಯಲ್ಲಿ ನಮಾಮಿ ಗಂಗೆ ಕಾರ್ಯಕ್ರಮದ ಅಡಿಯಲ್ಲಿ ಯಮುನಾ ಪುನರುಜ್ಜೀವನಕ್ಕಾಗಿ ಪನ್ನೊಂದು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಡಾ ಹರ್ಷವರ್ಧನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಭಾಗವಹಿಸಲಿದ್ದಾರೆ ದ್ರೇಕ್ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರು ಕರ್ನಾಟಕದ ಉಡುಪಿಯ ಕೃಷ್ಣಮಠಕ್ಕೆ ಇಂದು ಭೇಟಿ ನೀಡಲಿದ್ದು ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಆರೋಗ್ಯ ಮತ್ತು ಪೌಷ್ಟಿಕತೆ ಶಿಕ್ಷಣ ಕೌಶಾಲ್ಯಭಿವೃದ್ಧಿ ಮೂಲಸೌಕರ್ತ ಸೇರಿದಂತೆ ವಿವಿಧ ವಲಯಗಳಲ್ಲಿ ಜೆಲ್ಲೆಗಳಲ್ಲಾಗಿರುವ ಸಾಧನೆ ಕುರಿತಂತೆ ಸಾರ್ವಜನಿಕವಾಗಿ ಲಭ್ಯವಿರುವ ಚಾಂಪಿಯನ್ಸ್ ಆಫ್ ಚೇಂಜ್ ಜಾಲತಾಣದ ಡ್ಕಾಶ್ಬೋರ್ಡ್ನಲ್ಲಿ ಲಭ್ಯವಿರುವ ದತ್ತಾಂಶ ಆಧರಿಸಿ ಪಾರದರ್ಶಕ ಮಾದರಿಯಲ್ಲಿ ರ್ಕಾಕಿಂಗ್ ಪಟ್ಟಿ ಸಿದ್ಧಪಡಿಸಲಾಗಿದೆ ಪ್ರಮುಖ ಸಾಮಾಜಿಕ ವಲಯಗಳಲ್ಲಿ ಕಡಿಮೆ ಸಾಧನೆ ಮಾಡಿರುವ ಜಲ್ಲೆಗಳಲ್ಲಿ ಕ್ಷಿಪ್ರ ಬದಲಾವಣೆ ತರಲು ಹಾಗೂ ಈ ಜಿಲ್ಲೆಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಈ ವರ್ಷದ ಜನವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಂಕ್ಷಿ ಜೆಲ್ಲಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಮೀಸಲು ನಿಧಿಯ ಸಮರ್ಪಕ ಪ್ರಮಾಣ ನಿರ್ವಹಣೆ ಮತ್ತು ಸರ್ಕಾರಕ್ಕೆ ಆರ್ಬಿಐ ನೀಡಬೇಕಾದ ಡಿವಿಡೆಂಟ್ ಕುರಿತು ನಿರ್ಧರಿಸುವ ತಜ್ಞರ ಸಮಿತಿ ಮುಖ್ಯಸ್ಥರನ್ನಾಗಿ ಆರ್ಬಿಐ ಮಾಜಿ ಗವರ್ನರ್ ಬಿಮಲ್ ಜಲಾನ್ ಅವರನ್ನು ನೇಮಿಸಲಾಗಿದೆ ಜಾಗತಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಪ್ರಸ್ತುತ ಆರ್ಬಿಐನಲ್ಲಿ ಮೂಲ ಬಂಡವಾಳ ಮತ್ತು ಮೀಸಲು ನಿಧಿ ಅಗತ್ನಕ್ಕಿಂತ ಹೆಚ್ಚಾಗಿದೆಯೇ ಎಂಬ ಕುರಿತು ವರದಿ ನೀಡಲು ತಜ್ಜರ ಸಮಿತಿಗೆ ಸೂಚಿಸಲಾಗಿದೆ

ರಾಜ್ಯದ ಪಶ್ಚಿಮ ಪ್ರಾಂತ್ಯದ ಕೆಲವು ಪ್ರದೇಶಗಳಲ್ಲಿ ದಟ್ಟ ಮಂಜು ಕವಿದಿತ್ತು ಹಿಮಾಚಲ ಪ್ರದೇಶದಲ್ಲಿ ಶೀತಗಾಳಿ ಮತ್ತಷ್ಟು ತೀವ್ರವಾಗಿದ್ದು ರಾಜ್ಯದ ಹಲವು ಭಾಗಗಳಲ್ಲಿ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಪಂಜಾಬ್ ಮತ್ತು ಪರಿಯಾಣಾದಲ್ಲಿ ಕವಿದಿರುವ ದಟ್ಟ ಮಂಜಿನಿಂದಾಗಿ ರಸ್ತೆ ಮತ್ತು ರ್ನೆಲು ಸಂಪರ್ಕ ಅಸ್ತವ್ಲಸ್ತಗೊಂಡಿದೆ ಜಮ್ಮ ಮತ್ತು ಕಾಶ್ಮೀರದ ಹಲವು ಭಾಗಗಳಲ್ಲಿ ತಾಪಮಾನ ಕುಸಿತದಿಂದಾಗಿ ಜಲಾಶಯಗಳು ಫನೀಕೃತಗೊಂಡು ಹಲವಾರು ವಸತಿ ಪ್ರದೇಶಗಳಲ್ಲಿ ನೀರು ಪೂರ್ಟೆಕೆಗೆ ಅಡ್ಡಿಯುಂಟಾಗಿದೆ